ಬಡತನ ನಿರ್ಮೂಲನೆಯಲ್ಲಿ ದೇಶ ದಾಖಲೆಯ ಪ್ರಗತಿ ಸಾಧಿಸಿದ್ದು ಭಾರತದ ಪ್ರಗತಿಯನ್ನು ವಿಶ್ವಸಂಸ್ಟೆ ಕೂಡ ಗುರುತಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪ್ರತಿ ಗ್ರಾಮಕ್ಕೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಹೇಳಿದರು ಸ್ವಯಂ ರಕ್ಷಣಾ ವಿಧಾನದಲ್ಲಿ ದೇಶ ಮತ್ತಷ್ಟು ಪ್ರಗತಿ ಸಾಧಿಸಿದೆ ದೇಶ ಅಣುಶಕ್ತಿಯಲ್ಲಿ ಅಭಿವೃದ್ದಿ ಸಾಧಿಸಿದ್ದು

ಮಹಿಳೆಯರ ಬಾಕ್ಸಿಂಗ್ ಚಾಂಪಿಯನ್ಶಿಷ್ನಲ್ಲಿ ಚಿನ್ನದ ಪದಕ ಪಡೆದ ರಜನಿ ಹಾಗೂ ಸ್ನೆಕಲ್ನಲ್ಲಿ ವಿಶ್ವಪರ್ಯಟನೆ ಮಾಡಿದ ಪುಣೆಯ ವೇದಾಂಗಿ ಕುಲಕರ್ಣಿ ಅವರ ಸಾಧನೆಯನ್ನು ತ್ಲಾಘಿಸಿದರು

ಇದೇ ಸರಣಿಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಲ ಪ್ರಾಧಿಕಾರದಿಂದ ಒಳ್ಳೆಯ ಆಹಾರ ಅಭ್ಯಾಸದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹೇಳದರು ಬಡಜನರಿಗೆ ಕಡಿಮೆ ವೆಚ್ವದಲ್ಲಿ ದಿಷಧೋಪಚಾರ ನೀಡುತ್ತಿದ್ದ ಚೆನ್ನೈನ ಡಾ ಜಯಚಂದ್ರನ್ ಅವರನ್ನು ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ತರಿಸಿದರು

ಎನ್ಡಿಎ ಸರ್ಕಾರ ಯುವಕರಿಗೆ ಉದ್ಲೋಗ ಮಕ್ಕಳಿಗೆ ಶಿಕ್ಷಣ ಹಿರಿಯ ನಾಗರಿಕರಿಗೆ ವ್ಯೆದ್ಲಕೀಯ ಸೇವೆ ಮತ್ತು ರೈತರಿಗೆ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಕಾರ್ ನಿಕೋಬಾರ್ನ ಬಿಷಪ್ ಜಾನ್ ರಿಚರ್ಡ್ಸನ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ ನಿಕೋಬಾರ್ನ ಅಭಿವೃದ್ದಿಗೆ ಸರ್ಕಾರ ಬದ್ದವಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಜನರ ಜೀವನಮಟ್ಟ ಸುಧಾರಿಸಲು ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಿದರು ಇದಕ್ಕೂ ಮೊದಲು ಪ್ರಧಾನಮಂತ್ರಿ ಅವರು ಸುನಾಮಿ ಸ್ನಾರಕಕ್ಕೆ ಭೇಟಿ ನೀಡಿ ಭೀಕರ ಪ್ರವಾಹದಲ್ಲಿ ಮಡಿದವರ ನೆನಪಿನಲ್ಲಿ ಮೇಣದ ಬತ್ತಿ ಹಚ್ಲುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿದರು ಶ್ರಧಾನಿಯವರು ಅರೊಂಗ್ನಲ್ಲಿ ಐಟಿಐ ಸಂಸ್ಥೆಯ ಉದ್ವಾಟನೆ ನೆರವೇರಿಸಿ ಬುಡಕಟ್ಟು ಸಮಿತಿಯ ಸದಸ್ಲರೊಂದಿಗೆ ಸಂವಾದ ನಡೆಸಿದರು

ಅಂಡಮಾನ್ ಮತ್ತು ನಿಕೋಬಾರ್ ದ್ನೀಪ ಸಮೂಹದಲ್ಲಿ ಹಲವು ಮೂಲಭೂತ ಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು ಮುಷ್ಲಿಮ್ ಮಹಿಳೆಯ ವಿವಾಹ ಹಕ್ಕುಗಳ ರಕ್ಷಣೆ ಮಸೂದೆ ನಾಳೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಲಿದೆ ವಿರೋಧ ಪಕ್ಷದ ಕಲಾಪ ಬಹಿಷ್ನಾರದ ಮಧ್ಯೆಯೇ ಗುರುವಾರ ಈ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿತ್ತು ಈ ಮಸೂದೆ ತ್ರಿವಳಿ ತಲಾಖ್ ಅನ್ನು ಅನೂರ್ಜಿತ ಹಾಗೂ ಕಾನೂನುಬಾಹಿರ ಎಂದು ಪರಿಗಣಿಸುತ್ತದೆ ಮಾತ್ರವಲ್ಲ ತ್ರಿವಳಿ ತಲಾಖ್ ನೀಡುವುದನ್ನು ಶಿಕ್ಸಾರ್ಹ ಅಪರಾಧ ಎಂದು ಪರಿಗಣಿಸಿ ಆರೋಪಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸುತ್ತದೆ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಿದ್ದಾರೆ ಶುಕ್ರವಾರ ಅವರು ರಾಜ್ಯಸಭೆಯಲ್ಲಿಯೂ ಮಸೂದೆಗೆ ಬೆಂಬಲ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ಷಪಡಿಸಿದ್ದರು ರಾಜ್ಞಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತವಿಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ ತನ್ನ ಎಲ್ಲಾ ಸದಸ್ತರಿಗೆ ಎಪ್ ಜಾರಿ ಮಾಡಿ ಸದನದಲ್ಲಿ ಹಾಜರಿರುವಂತೆ ಸೂಚಿಸಿವೆ ಮತ್ತೊಂದೆಡೆ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಮಾದರಿಯಲ್ಲಿ ಮಸೂದೆಯನ್ನು ಅಂಗೀಕರಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದೆ

ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅನುಪಮ ಕೊಡುಗೆ ಸ್ನರಿಸಿ ಕೇಂದ್ರ ಸರ್ಕಾರ ಅವರಿಗೆ ದಾದಾಸಾಹೇಬ್ ಫಾಲ್ಲೆ ಹಾಗೂ ಪದ್ಧಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತ್ತು

ಭಾರತೀಯ ನಾಟಕ ಸಂಘಟನೆಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂತಾಪ ಸೂಚಿಸಿದ್ದಾರೆ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿ ಭಾರತೀಯ ಚಿತ್ರರಂಗದಲ್ಲಿ ಮರೆಯಲಾಗದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಎಂದು ಸಂದೇತದಲ್ಲಿ ತಿಳಿಸಿದ್ದಾರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಕರ್ನಲ್ ರಾಜವರ್ಧನ್ ರಾಥೋಡ್ ಭಾರತದ ಚಲನಚಿತ್ರ ರಂಗಕ್ಕೆ ತುಂಬಲಾರದ ನಷ್ಷವಾಗಿದೆ ಎಂದು ಸಂತಾಪ ಸೂಚಿಸಿದ್ದಾರೆ

ಮತದಾನ ಮುಗಿದ ನಂತರ ಮತಎಣಿಕೆಯು ಆರಂಭಗೊಂಡಿದೆ

ಸಾವನ್ನಪ್ಪಿದವರಲ್ಲಿ ಆಡಳಿತಾರೂಢ ಹವಾಮಿ ಲೀಗ್ನ ಐವರು ಹಾಗೂ ಉಳಿದವರು ಬಿಎನ್ಪಿ ಮತ್ತು ಮಿತ್ರಪಕ್ಷದವರಾಗಿದ್ದಾರೆ

ಒಂದು ಕ್ಷೇತ್ರದ ಅಭ್ವರ್ಥಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅಲ್ಲಿ ಮತದಾನ ನಡೆದಿಲ್ಲ

ಪ್ರಧಾನಮಂತ್ರಿ ಶೇಕ್ ಹಸೀನಾ ಅವರು ನಾಲ್ಲನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅವರ ವಿರೋಧಿ ಮಾಜಿ ಪ್ರಧಾನಿ ಹಾಗೂ ಬಾಂಗ್ಲಾ ದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಮುಖ್ಯಸ್ಥೆ ಖಾಲಿದ ಜಿಯಾ ಪ್ರಸ್ತುತ ಢಾಕಾ ಜೈಲಿನಲ್ಲಿದ್ದಾರೆ ಜಮ್ಮ ಕಾಶ್ಮೀರದಲ್ಲಿ ಭದ್ರತಾ ಸೇನೆ ಶೋಧ ಕಾರ್ಯ ನಡೆಸಿದಾಗ ಉಗ್ರರು ಮತ್ತು ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿರುವ ಬಗ್ಗೆ ವರದಿಯಾಗಿದೆ ಇಂದು ಬೆಳಗಿನ ಜಾವ ಜಮ್ನು ಹೊರವಲಯದ ರತ್ನುಚೆಕ್ ಕ್ಯಾಂಪ್ ಬಳಿ ಇಬ್ಬರು ವ್ಯಕ್ತಿಗಳು ಸಂಶಯಾಸ್ವದ ರೀತಿಯಲ್ಲಿ ನಿಂತಿರುವುದನ್ನು ಗಮನಿಸಿದ ಸೈನಿಕರು ಕಾರ್ಯಾಚರಣೆ ನಡೆಸಿದರು

ಈ ಸರಣಿಯಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಹಾಗೂ ಪ್ರಮುಖ ವಲಯಗಳ ಬಗ್ಗೆ ಚರ್ಚೆ ನಡೆಯಲಿದೆ